ಅಸ್ಲಾಂ ರಾಜ್ಯದ ರಾಜಧಾನಿ ಗುವಾಪಟಿಯ ಐಐಟಿ ಫಟಿಕೋತ್ಸವದ ಅಂಗವಾಗಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಫಟಿಕೋಶ್ಲವ ಭಾಷಣ ಮಾಡಿದ ಪ್ರಧಾನಮಂತ್ರಿ

ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ಸಂಪರ್ಕಿಸುವ ಗುರಿಯನ್ನು ರಾಷ್ಷೀಯ ಶಿಕ್ಷಣ ನೀತಿ ಹೊಂದಿದೆ ಎಂದು ಅವರು ಹೇಳಿದರು ಎನ್ಇಪಿ ಅಡಿಯಲ್ಲಿ ರಾಷ್ಟೀಯ ಶಂತ್ರಜ್ಣಾನ ಶಿಕ್ಷಣ ಫೋರಂ ಅನ್ನು ಸ್ಟಾಪಿಸಲಾಗುವುದು ಎನ್ಇಪಿ ಅಡಿಯಲ್ಲಿ ಸಂಶೋಧನೆಗೆ ವಿಭುಲ ಅವಕಾಶಗಳಿದ್ದು ಈ ನಿಟ್ಟಿನಲ್ಲಿ ಅಗತ್ತವಿರುವ ಅನುದಾನವನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದರು

ಭಾರತೀಯ ಜ್ವಾನ ಸಂಸ್ಥೆ ಹಾಗೂ ಪ್ರಕೃತಿ ವಿಕೋಪ ನಿರ್ವಹಣೆ ಮತ್ತು ತೊಂದರೆ ತಗ್ಗಿಸುವ ಕೇಂದ್ರ ಸ್ಥಾಪಿಸುವಲ್ಲಿ ಈ ಸಂಸ್ಥೆ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅವರು ಆಶಿಸಿದರು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಮೋಬ್ರಿಯಾಲ್ ನಿಶಾಂಕ್ ರಾಷ್ಟ ನಿರ್ಮಾಣದಲ್ಲಿ ಈ ಸಂಸ್ಥ ಪ್ರಮುಖ ಪಾತ್ರವಹಿಸಿದೆ ಮತ್ತು ಮುಂದೆ ಎದುರಾಗಲಿರುವ ಸವಾಲುಗಳನ್ನು ಎದುರಿಸಲು ವಿದ್ಯಾರ್ಥಿಗಳು ಸಜ್ಜಾಗಬೇಕೆಂದು ಕಿವಿ ಮಾತು ಹೇಳಿದರು

ಅಮಾನತ್ತನ್ನು ವಾಪಸ್ ಪಡೆಯಬೇಕು ಎಂದು ಕಾಂಗ್ರೆಸ್ ಪಕ್ಷ ಸಭಾಪತಿ ಅವರಲ್ಲಿ ಮನವಿ ಮಾಡಿತ್ತು ಆದರೆ ಅದಕ್ಕೆ ಪೀಠಾಸೀನ ಅಧಿಕಾರಿಗಳಿಂದ ಸ್ಪಷ್ಟ ಸೂಚನೆ ಬಾರದ ಓನ್ನೆಲೆಯಲ್ಲಿ ಕಲಾಪವನ್ನು ಬಹಿಷ್ಕರಿಸಲು ಪ್ರತಿಪಕ್ಷ ಕಾಂಗ್ರೆಸ್ ತೀರ್ಮಾನಿಸಿದೆ ಎಂದು ವರದಿಯಾಗಿದೆ

ಈ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ ಉತ್ತರಪ್ರದೇಶ ತಮಿಳುನಾಡು ದೆಪಲಿ ಮತ್ತು ಪಂಜಾಬ್ ಸೇರಿವೆ

ಮಹಾರಾಷ್ಟ

ಐದು ರಾಜ್ಯಗಳಲ್ಲಿ ತುರ್ತು ನಿಗಾ ಘಟಕಗಳಲ್ಲಿರುವವರ ಸಂಖ್ಯೆಯೂ ಹೆಚ್ಚಾಗಿರುವ ಬಗ್ಗೆ ಮಾಹಿತಿಯನ್ನು ಪಡೆಯಲಿದ್ದಾರೆ ಎಂದು ಆರೋಗ್ಣ ಮತ್ತು ಕುಟುಂಬ ಕಲ್ಚಾಣ ಇಲಾಖೆ ತಿಳಿಸಿದೆ

ಗುಜರಾತ್ನಲ್ಲಿ ರಾಷ್ಟೀಯ ರಕ್ಷಣಾ ವಿಶ್ವವಿದ್ದಾಲಯವನ್ನು ಆರಂಭಿಸಿ ಅಲ್ಲಿರುವ ರಾಷ್ಟೀಯ ಶಕ್ತಿ ವಿಶ್ವವಿದ್ದಾಲಯದ ಹೆಸರನ್ನು ಬದಲಾಯಿಸಲು ಮಸೂದೆಯಲ್ಲಿ ಅವಕಾಶ ಕಲ್ಲಿಸಲಾಗಿದೆ ಈ ವಿಶ್ವವಿದ್ಯಾಲಯವನ್ನು ರಾಷ್ಟೀಯ ಪ್ರಾಮುಖ್ಯತೆ ಇರುವ ಸಂಸ್ಥೆ ಎಂದು ಮಸೂದೆಯಲ್ಲಿ ಘೋಷಿಸಲಾಗಿದೆ ಮಸೂದೆ ಕುರಿತು ಗೃಪ ಖಾತೆ ರಾಜ್ಯ ಸಚಿವ ಕಿಶನ್ ರೆಡ್ಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಷಿಯಂತೆ ಮೊಲೀಸ್ ತರಬೇತಿ ವ್ಚವಸ್ಥೆಯನ್ನು ಬಲಪಡಿಸಲು ಉದ್ದೇಶಿಸಲಾಗಿದೆ ಎಂದರು ವಿಶ್ವದ ಇತರ ದೇಶಗಳಲ್ಲಿ ಪಲವಾರು ಮೊಲೀಸ್ ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸುತ್ತಿರುವಂತೆ ಈ ವಿಶ್ವವಿದ್ಯಾಲಯವನ್ನು ಸ್ಲಾಪಿಸುವುದು ಅತ್ಯಗತ್ಯವಾಗಿದೆ ಎಂದರು ವ್ಯೆಎಸ್ಆರ್ ಕಾಂಗ್ರೆಸ್ನ ವಿಜಯ ಸಾಯಿ ರೆಡ್ಡಿ ಜೆಡಿಯು ಪಕ್ಷದ ಆರ್ ಸಿ ಪಿ ಸಿಂಗ್ ಟಿಡಿಪಿಯ ಕೆ ರವೀಂದ್ರ ಕುಮಾರ್ ಬಿಜೆಡಿಯ ಮೋಜಿಬುಲ್ಲಾಖಾನ್ ಮತ್ತಿತರರು ಮಸೂದೆಯನ್ನು ಬೆಂಬಲಿಸಿ ಮಾತನಾಡಿದರು

ಶೀಘ್ರ ಸೋಂಕು ಪತ್ತೆ ಸೋಂಕಿತರನ್ನು ಪ್ರಕ್ಯೇಕ ವಾಸಕ್ಕೆ ಕಳುಹಿಸುವುದು ಆಸ್ವತ್ರೆಗಳಿಗೆ ಸೇರಿಸಿ ಚಿಕಿತ್ಸೆ ನೀಡುವ ವಿಧಾನಗಳಿಂದ ಇದು ಸಾಧ್ಯವಾಗಿದೆ

ಭಯೋತ್ವಾದಕ ದಾಳಿಗಳ ಸಂತ್ರಸ್ತರ ಪತಿ ಅಥವಾ ಪತ್ನಿ ಹಾಗೂ ಅವರ ಮಕ್ಕಳಿಗೆ ಪಂಚಿಕೆ ಮಾಡುವಂತೆ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತಗಳಿಗೆ ಕೇಂದ್ರ ಸರ್ಕಾರ ಸೂಜಿಸಿದೆ ಈ ಕುರಿತು ಗೃಹ ಸಚಿವಾಲಯದ ಪತ್ರ ಮತ್ತು ಆರೋಗ್ಯ ಸಚಿವಾಲಯದ ಮಾರ್ಗಸೂಚಿಯನ್ನು ಆಯಾ ರಾಜ್ಯ ಮತ್ತು ಕೇಂದ್ರಾಡಳಿತಗಳ ಮುಖ್ಯ ಕಾರ್ಯದರ್ಶಿಗೆ ರವಾನಿಸಲಾಗಿದೆ

ಕೆಲವು ಸುಧಾರಣಾ ಕ್ರಮಗಳನ್ನು ಅನುಷ್ಠಾನಗೊಳಿಸಿ ನೂತನ ಕಾನೂನನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ರಮೇಶ್ ಮೊಖಿಯಾಲ್ ನಿಶಾಂಕ್ ರಾಜ್ಯಸಭೆಗೆ ತಿಳಿಸಿದರು

ಈ ಕಾರ್ಕ್ರಮದಲ್ಲಿ ಸಾರ್ವಜನಿಕರ ಆಯ್ದ ವಿಚಾರಗಳನ್ನು ಪ್ರಧಾನಿ ಪ್ರಸ್ತಾಪಿಸುತ್ತಾರೆ ಆಸಕ್ತರು ಯಾವುದೇ ವಿಷಯದ ಬಗ್ಗೆ ತಮ್ನ ಗಂಭೀರ ಚಿಂತನೆಗಳನ್ನು ಕಾರ್ಯಕ್ರಮಕ್ಕೆ ಕಳಿಸಲು ನಾಳೆಯವರೆಗೆ ಕಾಲಾವಕಾಶವಿದೆ

ಪಲವು ವಿಷಯಗಳ ಬಗ್ಗೆ

ಔಷಧ ವಿಭಾಗದ ಓರಿಯ ಪ್ರಾಧ್ವಾಪಕ ಮ್ರೊಫೆಸರ್ ಡಾ